ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಹಿಂದುಳಿದ ಆಯೋಗಗಳ ರಚನೆ ಮತ್ತು ಅದಕ್ಕೆ ಸಾಂವಿಧಾನಿಕ ಅಧಿಕಾರ ನೀಡುವ

ಮೂಲಕ ತನ್ನ ಬದ್ದತೆಯನ್ನು ಕೇಂದ್ರ ಸರ್ಕಾರ ಈಡೇರಿಸಿದೆ ನರೇಂದ್ರ ಮೋದಿ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಮಣ್ಣು ತೆರೆಯುವ ಕಾರ್ಯ ಮುಂದುವರಿಕೆ ು

ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳಲ್ಲಿ ಸಶಸ್ತ ಪಡೆಗಳ ಕೊಡುಗೆ ಅನನ್ಯ ಎಂದು ಹೇಳಿದ್ದಾರೆ

ಅದು ಅವರ ವಿಶಾಲ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಉತ್ತಮ ಆಡಳಿತವನ್ನು ಮುಖ್ಯವಾಹಿನಿಗೆ ತಂದಿರುವ ಬಗ್ಗೆ ದೇಶ ಎಂದಿಗೂ ಅಟಲ್ ಜೀ ಅವರಿಗೆ ಕೃತಜ್ಞವಾಗಿರುತ್ತದೆ ಎಂದು ಹೇಳಿದ್ದಾರೆ ಕೃಷ್ಣರಾಜಸಾಗರ ಜಲಾಶಯ ನಿರ್ಮಿಸಿದ ಭಾರತ ರತ್ನ ಡಾ ಸರ್

ವಿಶ್ವೇಶ್ವರಯ್ಯ ಅವರನ್ನೂ ಸ್ಕರಿಸಿದ ಪ್ರಧಾನಿ ಅವರು ವಿಶ್ವೇಶ್ವರಯ್ಯನವರ ದೂರದೃಷ್ಷಿಯ ಪರಿಣಾಮದಿಂದ ಲಕ್ಷಾಂತರ ರೈತರು ಹಾಗೂ ಜನಸಾಮನ್ನರು ಅಣೆಕಟ್ಟೆಯ ಪ್ರಯೋಜನ ಪಡೆಯುವಂತಾಗಿದೆ

ಎಲ್ಲಾ ಪಕ್ಷಗಳು ಪಕ್ಷಾತೀತವಾಗಿ ಅಧಿವೇಶನವನ್ನು ಬಳಸಿಕೊಂಡರು ಹಿಂದುಳಿದ ವರ್ಗಗಳ ಆಯೋಗದ ಸ್ಥಾಪನೆಗೆ ಹಲವು ದಶಕಗಳ ಬೇಡಿಕೆ ಇತ್ತು ಎನ್ಡಿಎ ಸರ್ಕಾರ ಆ ಸಂಕಲ್ಪವನ್ನು ಪೂರ್ಣಗೊಳಿಸಿ ಆಯೋಗಕ್ಕೆ ಸಂವಿಧಾನಬದ್ದ ಅಧಿಕಾರವನ್ನು ನೀಡಿದೆ

ಮಹಿಳೆಯರಿಗಾಗುವ ಯಾವುದೇ ರೀತಿಯ ಅನ್ಯಾಯವನ್ನು ಯಾವುದೇ ಸಮಾಜ ಸಹಿಸುವುದಿಲ್ಲ ಅಪರಾಧ ಕಾಯ್ದೆ ತಿದ್ದುಪಡಿ ಮಸೂದೆ ಮಂಡಿಸುವುದರ ಮೂಲಕ ಸಂಸತ್ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸುವ ಅವಕಾಶವನ್ನು ಕಲ್ಲಿಸಿಕೊಟ್ಟಿದೆ

ಸಾಮಾಜಿಕ ನ್ಯಾಯ ಒದಗಿಸಲು ಇಡೀ ದೇಶ ಮುಸ್ಲಿಂ ಮಹಿಳೆಯರ ಜೊತೆ ನಿಂತಿದೆ ಎಂದು ಪ್ರಧಾನಮಂತ್ರಿ ಆಶ್ವಾಸನೆ ನೀಡಿದರು ಸಂಸ್ಕೃತ ದಿನವಾದ ಇಂದು ಈ ಭಾಷೆ ಉದಾತ್ತ ಪರಂಪರೆಯನ್ನು ಉಳಿಸಿ ಬೆಳೆಸುವ ಮತ್ತು ಜನ ಸಾಮಾನ್ಯರಿಗೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿರುವ ಎಲ್ಲರನ್ನು ಅಭಿನಂದಿಸಿದ ನರೇಂದ್ರ ಮೋದಿ ಸಂಸ್ಕೃತ ಭಾಷೆ ವೇದ ಕಾಲದಿಂದಲೂ ಜ್ಞಾನವೃದ್ದಿಗೆ ಹೆಸರಾಗಿದೆ ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯ ಹೊಸಳ್ಳಿ ಮತ್ತೂರು ಗ್ರಾಮಸ್ಥರು ಇಂದಿಗೂ ಮಾತನಾಡಲು ಸಂಸ್ಕ್ವತ ಭಾಷೆ ಬಳಸುವುದು ಕೇಳಿ ಹರ್ಷವಾಗುತ್ತಿದೆ ಎಂದಿದ್ದಾರೆ ಜಕಾರ್ತದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಪದಕ ತಂದುಕೊಟ್ಡ ಎಲ್ಲ ಕ್ರೀಡಾಪಟುಗಳನ್ನು ಅಭಿನಂದಿಸಿದ ಪ್ರಧಾನಮಂತ್ರಿ ಭಾರತದ ಕ್ರೀಡಾ ಪಣುಗಳು ವಿಶೇಷವಾಗಿ ಶೂಟಿಂಗ್ ಮತ್ತು ಕುಸ್ತಿಯಲ್ಲಿ ವಿಶೇಷ ಪ್ರದರ್ಶನ ನೀಡಿದ್ದಾರೆ ಕೆಲವರು ಪದಕಗಳನ್ನು ಜಯಿಸಿಲ್ಲ ಆದರೂ ಸಹ ಉತ್ತಮ ಪ್ರದರ್ಶನ ತೋರಿದ್ದಾರೆ ಇದು ಭಾರತೀಯ ಕ್ರೀಡೆ ಮತ್ತು ಕ್ರೀಡಾಪಟುಗಳ ಆತ್ಮಸ್ಟೈರ್ಯ ಮತ್ತು ಗುರಿ ಮುಟ್ಚುವ ಕನಸಿನ ಪ್ರತೀಕವಾಗಿದೆ ಎಂದು ಹೇಳಿದರು

ಜತೆಗೆ ವಿಶೇಷವಾಗಿ ಹಾಕಿ ಮಾಂತ್ರಿಕ ಧ್ಯಾನ್ಚಂದ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ದೈಹಿಕ ದೃಢತೆಗೆ ಗಮನ ಹರಿಸುವ ಮೂಲಕ ಸ್ವಸ್ಥ ಸಂಪನ್ನ ಮತ್ತು ಸಂವ್ವದ್ದ ಭಾರತವನ್ನು ನಿರ್ಮಾಣ ಮಾಡಲು ಎಲ್ಲರೂ ಮುಂದಾಗಬೇಕೆಂದು ಅವರು ಕರೆ ನೀಡಿದ್ದಾರೆ ರಕ್ಷಾ ಬಂಧನ ದಿನದ ಅಂಗವಾಗಿ ದೇಶದ ಜನತೆಗೆ ಶುಭ ಕೋರಿದ ಪ್ರಧಾನಮಂತ್ರಿ ಸೋದರ ಸೋದರಿಯರ ಪರಸ್ವರ ಸ್ವೇಹ ವಿಶ್ವಾಸದ ಪ್ರತೀಕವಾಗಿರುವ ರಕ್ಷಾ ಬಂಧನ ಸಾಮಾಜಿಕ ಸೌಹಾರ್ದತೆಯ ಒಂದು ದೊಡ್ಡ ಉದಾಹರಣೆಯಾಗಿದೆ ಎಂದು ಹೇಳಿದ್ದಾರೆ

ಆರ್

ಹೊಟೇಲ್ ಹಂಚಿಕೆ ಹಣ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಮತ್ತು ಆತನ ಪತ್ನಿ ರಾಬ್ರಿ ದೇವಿ ವಿರುದ್ದ ಆರೋಪ ಪಟ್ನಿ ಸಲ್ಲಿಸಲು ಸಾಕಷ್ನು ಸಾಕ್ಷ್ಮಾಧಾರಗಳು ಇವೆ ಎಂದು ಜಾರಿ ನಿರ್ದೇಶನಾಲಯ ದೆಹಲಿ ನ್ಯಾಯಾಲಯಕ್ಕೆ ತಿಳಿಸಿದೆ

ಜಾರಿ ನಿರ್ದೇಶನಾಲಯ ಶುಕ್ರವಾರ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದು ಅದರಲ್ಲಿ ಆರ್ಜೆಡಿ ಸದಸ್ಯ ಪಿ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆ ರಕ್ಷಾ ಬಂಧನ ದಿನವಾದ ಇಂದು ಸಮಾಪನಗೊಳ್ಳಲಿದೆ

ಅಣ್ಣ ತಂಗಿಯರ ಬಾಂಧವ್ಯದ ಸಂಕೇತವಾಗಿರುವ ರಕ್ಷಾ ಬಂಧನ ಹಬ್ಬವನ್ನು ದೇಶದೆಲ್ಲೆಡೆ ಇಂದು ಆಚರಿಸಲಾಗುತ್ತಿದೆ ಸಹೋದರರ ಧೀರ್ಘಾಯುಷ್ಯವನ್ನು ಹಾರ್ವೆಸಿ ಸಹೋದರಿಯರು ಅವರ ಕೈಯಿಗೆ ಬಣ್ಣ ಬಣ್ಣದ ರಾಖಿ ಕಟ್ಟುತ್ತಾರೆ ಅದರ ಬದಲಿಗೆ ಸಹೋದರರು ಅವರಿಗೆ ಉಡುಗೊರೆ ನೀಡುವುದಲ್ಲದೆ ಕೊನೆಯವರೆಗೂ ಸಹೋದರಿಯರನ್ನು ಕಾಪಾಡುವ ಪ್ರತಿಜ್ಞೆ ಮಾಡುತ್ತಾರೆ ರಕ್ಷಾ ಬಂಧನದ ಅಂಗವಾಗಿ ರಾಷ್ಟ್ಕಪತಿ ರಾಮನಾಥ್ ಕೋವಿಂದ್ ಹಾಗು ಉಪರಾಷ್ಟ್ಕಪತಿ ವೆಂಕಯ್ನನಾಯ್ಡು ದೇಶದ ಜನತೆಗೆ ಶುಭ ಕೋರಿದ್ದಾರೆ ರಾಷ್ಕಪತಿಯವರು ದೇಶದ ನಾಗರಿಕರಲ್ಲದೆ ವಿದೇಶಗಳಲ್ಲಿರುವ ಭಾರತೀಯರಿಗೂ ಹಬ್ಬದ ಶುಭ ಹಾರ್ೈಕೆಗಳನ್ನು ತಿಳಿಸಿದ್ದಾರೆ ತಮ್ಮ ಸಂದೇಶದಲ್ಲಿ ಅವರು ಈ ಹಬ್ಬವು ಭ್ರಾತ್ವತ್ವ ಭಾವನೆಗಳನ್ನು ಬಲಪದಿಸುತ್ತದೆ ಮತ್ತು ಮಹಿಳೆಯರ ಅದರಲ್ಲೂ ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತು ಘನತೆಯನ್ನು ಸಮಾಜದಲ್ಲಿ ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ ಉಪರಾಷ್ಟಪತಿ ತಮ್ಮ ಸಂದೇಶದಲ್ಲಿ ದೇಶಾದ್ಯಂತ ಆಚರಿಸಲ್ಪಡುತ್ತಿರುವ ರಕ್ಷಾಬಂಧನ ಹಬ್ಬ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ವಾತ್ಸಲ್ನಗಳನ್ನು ಬಲಪದಿಸುತ್ತದೆ ಎಂದಿದ್ದಾರೆ ದೇಶಾದ್ಯಂತ ಇಂದು ಸಂಸ್ಕೃತ ದಿವಸವನ್ನು ಆಚರಿಸಲಾಗುತ್ತಿದೆ

ಈ ಸಂದರ್ಭದಲ್ಲಿ ದೇಶಾದ್ಯಂತ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ

ಭಾರತದ ಅಥೀಟ್ಗಳು ನಿನ್ನೆ ಸೆಕಾರಾತ್ಮಕ ಆಟವನ್ನು ಆರಂಭಿಸಿದ್ದು ಪುರುಷರ ಶಾಣ್ಫುಟ್ ವಿಭಾಗದಲ್ಲಿ ತೇಜಿಂದರ್ಪಾಲ್ ಸಿಂಗ್ ಸ್ಸರ್ಣಪದಕ ಗೆಲ್ತುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ

ಬ್ಯಾಡ್ಮಿಂಟನ್ನ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪಿ

ಟೇಬಲ್ ಟೆನಿಸ್ನಲ್ಲಿ ಭಾರತದ ಪುರುಷರ ಹಾಗೂ ಮಹಿಳಿಯರ ತಂಡಗಳು ಪ್ರಾಥಮಿಕ ಸುತ್ತಿನಲ್ಲಿ ಸೆಣಸಲಿವೆ ಪುರುಷರ ಹ್ಯಾಂಡ್ಬಾಲ್ ವಿಭಾಗದಲ್ಲಿ ಪ್ರಮುಖ ಸುತ್ತಿನಲ್ಲಿ ಭಾರತ ಚ್ವೆನಾ ಎದುರು ಹೋರಾಟ ನಡೆಸಲಿದೆ ಹಾಕಿ ಪುರುಷರ ವಿಭಾಗದಲ್ಲಿ ಭಾರತ ಕೊರಿಯಾ ಮುಖಾಮುಖಿಯಾಗಲಿವೆ